ಜಮ್ಮು ಮತ್ತು ಕಾಶ್ಮೀರದ ಪುಲ್ಲಾಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಸಾದಕರ ನಡುವೆ ಗುಂಡಿನ ಚಕಮಕಿ ಓರ್ವ ಭಯೋತ್ಸಾದಕ ಹತೆ

ಕಳೆದ ಮಂಗಳವಾರ ಕೊಲ್ನತಾದ ಬಿಜೆಪಿ ರೋಡ್ ಶೋ ಸಂದರ್ಭದಲ್ಲಿ ನಡೆದ ಹಿಂಸಾಚಾರ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಅನ್ವಯವಾಗುವಂತೆ ಒಂದು ದಿನ ಮುನ್ನವೇ ಚುನಾವಣಾ ಆಯೋಗ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆದಿದೆ

ಡಂ ಡಂ ಬರಸಾತ್ ಬಸೀರ್ಹಾತ್ ಜಯನಗರ್ ಮಥುರಾಪುರ್ ಡೈಮಂಡ್ ಹಾರ್ಬರ್ ಜಾಧವ್ಪುರ್ ಕೊಲ್ಕತಾ ದಕ್ಷಿಣ ಮತ್ತು ಕೊಲ್ಕತಾ ಉತ್ತರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಇಂದು ರಾತ್ರಿ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳಲಿದೆ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ತಿಯಲ್ಲಿ ಮಾತನಾಡಿದ ಚುನಾವಣಾ ಉಪ ಆಯುಕ್ತ ಚಂದ್ರಭೂಷಣ್ ಕುಮಾರ್ ಇದೇ ಪ್ರಥಮ ಬಾರಿಗೆ ಆಯೋಗದ ಸಾಂವಿಧಾನಿಕ ಅಧಿಕಾರ ಬಳಸಿ ಬಹಿರಂಗ ಪ್ರಚಾರದ ಅವಧಿ ಮೊಟಕುಗೊಳಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇದಲ್ಲದೆ ರಾಜ್ಯದ ಗ್ವಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅತ್ರಿ ಭಟ್ಡಾಚಾರ್ಯ ಮತ್ತು ಸಿಐದಿ ಹೆಚ್ಚುವರಿ ಮಹಾನಿರ್ದೇಶಕ ರಾಜೀವ್ ಕುಮಾರ್ ಅವರನ್ನು ಸಹ ಚುನಾವಣಾ ಆಯೋಗ ವರ್ಗಾವಣೆ ಮಾಡಿದೆ ಅತ್ರಿ ಭಟ್ನಾಚಾರ್ಯ ಅವರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ನಿರ್ದೇಶನ ನೀಡುವ ಮೂಲಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ನಡೆಸಿದ ಹಿನ್ನೆಲೆಯಲ್ಲಿ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನು ವರ್ಗಾಯಿಸಲಾಗಿದೆ ಗ್ವಹ ಖಾತೆ ಪ್ರಧಾನ ಕಾರ್ಯದರ್ಶಿ ಅವರ ಕಾರ್ಯಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರೇ ವಹಿಸಿಕೊಳ್ಳಲಿದ್ದಾರೆ ಎಂದು ಚುನಾವಣಾ ಉಪ ಆಯುಕ್ತ ಸುದೀಪ್ ಜೈನ್ ತಿಳಿಸಿದ್ದಾರೆ

ಮಂಗಳವಾರದ ಬಿಜೆಪಿ ರೋಡ್ ಶೋ ಸಂದರ್ಭದಲ್ಲಿ ಸಮಾಜ ಸುಧಾರಕ ಈಶ್ವರಚಂದ್ರ ವಿದ್ಯಾಸಾಗರ ಪ್ರತಿಮೆಯನ್ನು ಕಿಡಿಗೇಡಿಗಳು ಭಗ್ತಗೊಳಿಸಿರುವುದಕ್ಕೆ ಆಯೋಗ ಆಕ್ರೋಶ ವ್ಯಕ್ತಪದಿಸಿದೆ ಚುನಾವಣಾ ಆಯೋಗ ಕೈಗೊಂಡಿರುವ ಕ್ರಮ ಅಸಾಂವಿಧಾನಿಕ ಮತ್ತು ಅನೈತಿಕ ಎಂದು ಮುಖ್ಯಮಂತ್ರಿ ಮತ್ತು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯಿಸಿದ್ದಾರೆ

ಈ ಮಧ್ಯೆ ರೋಡ್ ಶೋ ಸಂದರ್ಭದಲ್ಲಿ ನಡೆದ ಹಿಂಸಾಚಾರ ಮತ್ತು ಪ್ರತಿಮೆ ಭಗ್ನ ಪ್ರಕರಣಕ್ಕೆ ಟಿಎಂಸಿ ನಾಯಕಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾರಣ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಆರೋಪಿಸಿದ್ದಾರೆ ಏಳನೇ ಹಾಗೂ ಅಂತಿಮ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಹಲವು ಸಮಾವೇಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಿನ್ನೆ ಪಂಜಾಬ್ನಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡರು ಫರೀದಾಕೋಟ್ನ ಬಾರ್ಗರಿಯಲ್ಲಿ ನಡೆದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಬೃಹತ್ ಉದ್ದಿಮೆದಾರರ ಸಾವಿರಾರು ಕೋಟಿ ಸಾಲವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನ್ನಾ ಮಾಡಿದ್ದಾರೆ ಆದರೆ ರೈತರ ಸಾಲ ಮನ್ನಾ ಮಾಡಿಲ್ಲ ಎಂದು ಆರೋಪಿಸಿದರು ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ರಾಹುಲ್ಗಾಂಧಿ ತಿಳಿಸಿದರು ಲೂಧಿಯಾನದ ಮುಲ್ಲನ್ಪುರದಲ್ಲಿ ನಡೆದ ರ್್ಾಲಿಯಲ್ಲಿ ಭಾಷಣ ಮಾಡಿದ ರಾಹುಲ್ ಗಾಂಧಿ ನೋಟು ಅಮಾನ್ಯೀಕರಣದಿಂದ ಲೂಧಿಯಾನದಲ್ಲಿ ಉದ್ದಿಮೆಗಳು ನಾಶಗೊಂಡಿವೆ ಪ್ರಸಕ್ತ ನಿರುದ್ಯೋಗ ರೈತರು ಹಾಗೂ ಉದ್ದಿಮೆಗಳು ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಎಂದರು ಮಧ್ಯಪ್ರದೇಶದ ಧಾರ್ ಮತ್ತು ಅಲಿರಾಜ್ಪುರ್ನಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ ಬಿಜೆಪಿ ಹಿರಿಯ ನಾಯಕ ನಿತಿನ್ ಗಡ್ಕರಿ ಭಾರತೀಯ ಜನತಾ ಪಕ್ಷಕ್ಕೆ ರಾಷ್ವೀಯ ಭದ್ರತೆ ಪ್ರಮುಖ ಆದ್ಯತೆಯಾಗಿದೆ ಎಂದರು

ಈ ಫಟನೆಯನ್ನು ತೀವ್ರವಾಗಿ ಖಂಡಿಸಿರುವ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ದುಷ್ಕ ರ್ಮಿಗಳ ವಿರುದ್ದ ಶೀಫ್ರ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿದ್ದಾರೆ

ಜಿಲ್ಲೆಯ ದಾಲಿಪೋರಾ ಗ್ರಾಮದಲ್ಲಿ ಭಯೋತ್ಸಾದಕರು ಅಡಗಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಗುಂಡಿನ ಚಕಮಕಿ ನಡೆದಿದೆ

ಕರ್ನಾಟಕದಲ್ಲಿ ಬರ ಪರಿಸ್ತಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಪೂರೈಕೆ ಹಾಗೂ ಜಾನುವಾರುಗಳಿಗೆ ಮೇವು ಸರಬರಾಜನ್ನು ಖಾತ್ರಿಪಡಿಸಲು ಜಿಲ್ಡಾಧಿಕಾರಿಗಳು ಹಾಗೂ ಜಿಲ್ಡಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಡ್ಡಾಯವಾಗಿ ಪ್ರತಿ ದಿನ ಗ್ರಾಮಗಳಿಗೆ ಭೇಟಿ ನೀಡಬೇಕೆಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೂಚಿಸಿದ್ದಾರೆ ಪರಿಸ್ತಿತಿ ಕುರಿತು ಜಿಲ್ಡಾಧಿಕಾರಿಗಳು ಹಾಗೂ ಜಿಲ್ಡಾ ಪಂಚಾಯತ್ ಬರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಿನ್ನೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಂವಾದ ನಡೆಸಿದ ಬಳಿಕ ಕಂದಾಯ ಸಚಿವ ಆರ್

ದೇಶಪಾಂಡೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಸಮಸ್ಯೆ ಇರುವ ಗ್ರಾಮಗಳಲ್ಲಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲು ಅಗತ್ಯ ತೀರ್ಮಾನ ಕೈಗೊಳ್ಳುವ ಅಧಿಕಾರ ನೀಡಲಾಗಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಮೇವು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದ ರೀತಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು

ಇದರೊಂದಿಗೆ ಮುಂಗಾರು ಆರಂಭಗೊಳ್ಳಲಿದ್ದು ದೇಶದ ಉತ್ತರ ಭಾಗಕ್ಕೆ ಪಸರಿಸಲಿದೆ

ಕಾಲುದಾರಿ ಮತ್ತು ಮೋಟಾರು ವಾಹನಗಳು ಸಾಗುವ ದಾರಿಯಲ್ಲಿ ಯಾತ್ರೆ ನಡೆಯಲಿದೆ

ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ನಿನ್ನೆ ಗಣಕೀಕೃತ ಡ್ರಾ ಮೂಲಕ ನೋಂದಣೆಯಾದ ಯಾತ್ರಿಕರ ಆಯ್ಕೆ ಅಂತಿಮಗೊಳಿಸಿದರು

ಬಾಗ್ಗಾದ್ನಲ್ತಿರುವ ಅಮೆರಿಕ ರಾಯಭಾರ ಕಚೇರಿ ಈ ಆದೇಶ ಹೊರಡಿಸಿದ್ದು ಶೀಘ್ರ ಎಲ್ಲ ತುರ್ತುರಹಿತ ಅಮೆರಿಕ ಉದ್ಯೋಗಿಗಳು ಇರಾಕ್ನಿಂದ ಹೊರನಡೆಯುವಂತೆ ಸೂಚಿಸಿದೆ ಇರಾಕ್ನಲ್ಲಿ ಹಿಂಸಾಚಾರ ಮತ್ತು ಅಪಹರಣ ಸೇರಿದಂತೆ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆ ರಾಷ್ಟ್ಕಕ್ನೆ ನಾಗರಿಕರು ಪ್ರಯಾಣ ಮಾಡಬಾರದು ಎಂದು ಅಮೆರಿಕ ಎಚ್ಚರಿಕೆ ನೀಡಿದೆ

ಭಾರತೀಯ ವಿಮಾನಗಳಿಗೆ ವಾಯುಪ್ರದೇಶ ಪ್ರವೇಶ ಮರುಪರಿಗಣಿಸುವಿಕೆ ಹಾಗೂ ನಿಷೇಧ ಮುಂದುವರೆಸುವಿಕೆ ಕುರಿತಂತೆ ಪಾಕಿಸ್ತಾನ ರಕ್ಷಣಾ ಉನ್ನತಾಧಿಕಾರಿಗಳು ಮತ್ತು ವಿಮಾನಯಾನ ಖಾತೆ ಸಚಿವರು ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಸಭೆ ನಡೆಸಿದರು